ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಬಾಂಗ್ಲಾ ಪ್ರಧಾನಿ ಶೇಬ್ ಹಸೀನಾ ನಡುವೆ ದೆಹಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ ಹಲವು ಒಪ್ಪಂದಗಳಿಗೆ ಸಹಿ ನಿರೀಕ್ಷೆ

ಮಹಾರಾಷ್ಲ ಮತ್ತು ಹರಿಯಾಣದಲ್ಲಿ ಇಂದು ವಿಧಾನಸಭಾ ಚುನಾವಣೆ ನಾಮಪತ್ರಗಳ ಪರಿಶೀಲನೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರ ನಡುವೆ ದೆಹಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ ವ್ಯಾಪಾರ ವಹಿವಾಟು ಮತ್ತು ಸಂಪರ್ಕ ವ್ಯವಸ್ಥೆ ಅಭಿವೃದ್ಧಿಯಲ್ಲಿ ಸಹಕಾರ ಉಭಯ ದೇಶಗಳ ಜನರ ನಡುವೆ ಸಂಪರ್ಕ ಸಂಸ್ಕತಿ ಮತ್ತು ಎರಡು ದೇಶಗಳಿಗೆ ಸಂಬಂಧಪಟ್ಟ ಇತರ ಹಲವು ವಿಷಯಗಳ ಬಗ್ಗೆ ಮಾತುಕತೆಗಳಲ್ಲಿ ವಿಶೇಷ ಗಮನ ನೀಡಲಾಗಿದೆ ಮಾತುಕತೆಯ ನಂತರ ಸಾರಿಗೆ ಸಂಪರ್ಕ ಸಂಸ್ಕತಿ ವಿಷಯಗಳಗೆ ಸಂಬಂಧಪಟ್ಟಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ಇಂದು ಬೆಳಗ್ಗೆ ವಿದೇತಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಬಾಂಗ್ನಾ ಪ್ರಧಾನಿಯೊಂದಿಗೆ ಮಾತುಕತೆ ನಡೆಸಿ ಆ ದೇಶದೊಂದಿಗೆ ಭಾರತ ಅತ್ನುನ್ನತ ಆದ್ನತೆಯ ಸಂಬಂಧಗಳನ್ನು ಹೊಂದಿದೆ ಎಂದು ಪುನರುಚ್ಚರಿಸಿದರು ಶೇಖ್ ಹಸೀನಾ ಇಂದು ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಯಾಗುವ ಕಾರ್ಯಕ್ರಮ ನಿಗದಿಯಾಗಿದೆ ಅವರು ಭಾರತಕ್ಕೆ ನಾಲ್ಲು ದಿನಗಳ ಅಧಿಕೃತ ಭೇಟಗಾಗಿ ಮೊನ್ನೆ ಗುರುವಾರ ದೆಹಲಿಗೆ ಆಗಮಿಸಿದ್ದಾರೆ ಹವಾಮಾನ ಬದಲಾವಣೆ ಸಮಸ್ಥೆ ನಿಭಾಯಿಸುವಲ್ಲಿ ತಮ್ನ ಬದ್ದತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಅಮೆರಿಕದ ಪ್ರತಿನಿಧಿ ಸಭೆಯ ಅಧ್ಯಕ್ಷ ನ್ನಾನ್ಲಿ ಪೆಲೋಸಿ ಅವರ ಭಾಷಣವನ್ನು ಪ್ರಧಾನಮಂತ್ರಿ ನರೇಂದ್ರಮೋದಿ ಸ್ವಾಗತಿಸಿದ್ದಾರೆ ಪೆಲೋಸಿ ಅವರು ಭಾರತ ಅಮೆರಿಕ ಸ್ನೇಹ ಮಹಾತ್ಗಾಗಾಂಧಿ ಮತ್ತಿತರ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಎಂದು ಮೋದಿ ಹೇಳಿದ್ದಾರೆ ಹವಾಮಾನ ಬದಲಾವಣೆ ಕುರಿತ ಒಡಂಬಡಿಕೆ ಅಂತಿಮಗೊಳ್ಳುವುದನ್ನು ಖಾತ್ರಿ ಪಡಿಸುವಲ್ಲಿ ಪ್ರಧಾನಮಂತ್ರಿಯವರು ತೋರಿದ ಬದ್ದತೆಯನ್ನು ಬುಧವಾರದಂದು ಪೆಲೋಸಿ ಶ್ಲಾಘಿಸಿದ್ದಾರೆ ಭೂಗ್ರಹದ ಉಳಿವಿಗೆ ದೆದರಿಕೆಯೊಡ್ಡಿರುವ ಸವಾಲನ್ನು ಎದುರಿಸುವ ಮೂಲಕ ನರೇಂದ್ರ ಮೋದಿ ಅವರು ಮಹಾತ್ಮಗಾಂಧಿಯವರ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಪೆಲೋಸಿ ಹೇಳಿದ್ದಾರೆ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

ರಾಷ್ಟ ನಿರ್ಮಾಣದಲ್ಲಿ ಕಂಪೆನಿ ಸೆಕ್ರೆಟರಿಗಳ ಪಾತ್ರ ಮಹತ್ವದ್ದು ಎಂದು ಬಣ್ಣಿಸಿದರು ಪ್ರಾದೇಶಿಕ ಸಹಕಾರಕ್ಕೆ ಒಂದು ದೇಶವನ್ನು ಹೊರತುಪಡಿಸಿ ಭಾರತದ ಉಳಿದೆಲ್ಲ ನೆರೆ ಹೊರೆ ದೇಶಗಳದ್ದು ಉತ್ತಮ ಸಹಕಾರವಿದೆ ಎಂದು ವಿದೇತಾಂಗ ವ್ಚವಹಾರ ಸಚಿವ ಎಸ್ ಜೈತಂಕರ್ ಪಾಕಿಸ್ತಾನದ ಹೆಸರು ಪ್ರಸ್ತಾಪಿಸದೇ ಹೇಳಿದ್ದಾರೆ

ಜಗತ್ತು ಈಗ ಹೆಚ್ಚು ರಾಷ್ಷೀಯವಾದಿ ಆಗುತ್ತಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಹಾಗೂ ಈ ರಾಷ್ಷೀಯತೆಯ ಬಹು ಅಂಶ ಆರ್ಥಿಕ ರಾಷ್ಷೀಯವಾದ ಮತ್ತು ಸಾಂಸ್ಕೃತಿಕ ರಾಷ್ಷೀಯವಾದ ಆಗಿದೆ ಎಂದು ಜೈಶಂಕರ್ ಹೇಳಿದರು ಮಹಾರಾಷ್ಷ ಮತ್ತು ಪರಿಯಾಣ ವಿಧಾನಸಭಾ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ ಎರಡೂ ರಾಜ್ಞಗಳಿಗೆ ಉಮೇದುವಾರಿಕೆ ಸಲ್ಲಿಸಲು ನಿನ್ನೆ ಕೊನೆಯ ದಿನವಾಗಿತ್ತು

ಮಹಾರಾಷ್ಟದಲ್ಲಿ ಕಾಂಗ್ರೆಸ್ ಮಾಜಿ ರಾಜ್ಯಾಧ್ಯಕ್ಷ ಸಂಜಯ್ ನಿರುಪಮ್ ಪಕ್ಷದ ಹೈಕಮಾಂಡ್ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಪ್ರಚಾರ ನಡೆಸುವುದಿಲ್ಲ ಮತ್ತು ಪಕ್ಷದ ಸದಸ್ಕಷ್ಟಕ್ಕೆ ರಾಜೀನಾಮೆ ನೀಡಲಾಗುವುದು ಎಂದು ಸಂಜಯ್ ನಿರುಪಮ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಂಬೈನ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಉಮೇದುವಾರರು ಕೇವಣಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾರೆಂದು ಅವರು ಹೇಳಿದ್ದಾರೆ ಲೋಕಸಭೆಯ ಮಾಜಿ ಸಂಸದ ಮತ್ತು ಎನ್ಸಿಪಿ ನಾಯಕ ಸಂಜಯ್ ದಿನಾ ಪಾಟೀಲ್ ಶಿವಸೇನೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಪಕ್ಷದ ವರಿಷ್ಠ ಉದ್ಧವ್ ಶಾಕ್ರೆ ಸಮ್ಮಖದಲ್ಲಿ ಅವರು ಶಿವಸೇನೆಗೆ ಸೇರಿರುವುದಾಗಿ ಪ್ರಕಟಸಲಾಯಿತು ಪಾಟೀಲ್ ಮುಂಬೈ ವಾಯುವ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಕೆಲ ದಿನಗಳ ಹಿಂದೆ ಎನ್ಸಿಪಿಯ ಸಚಿನ್ ಅಹೀರ್ ಮತ್ತು ಶಾಸಕ ದಿಲೀಪ್ ಸೋಪಲ್ ಅವರು ಸಹ ಶಿವಸೇನೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ಪ್ರವಾಹ ಪೀಡಿತ ರಾಜ್ಯಗಳ ರಕ್ಷಣಾ ಕಾರ್ಯ ಮತ್ತು ಪರಿಹಾರ ಕಾರ್ಯಗಳನ್ನು ಪರಾಮರ್ಶಿಸಿದ್ದಾರೆ

ಮುಂಚೂಣಿ ಸ್ಥಳಗಳ ಭದ್ರತೆಗೆ ಅಡ್ಡಿಯಾಗುವ ಅಂಶಗಳನ್ನು ಗುರುತಿಸಿ ಅವುಗಳ ಪರಿಹಾರಕ್ಕೆ ಕೈಗೊಳ್ಳಬಹುದಾದ ವಿವಿಧ ಕಾರ್ಯ ಯೋಜನೆಯನ್ನು ಸಲ್ಲಿಸುವಂತೆ ಗಡಿ ಕಾವಲು ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ ಭಯೋತ್ಪಾದನೆ ಬಂಡುಕೋರತನ ಭ್ರಷ್ಟಾಚಾರ ಹಾಗೂ ಶಸ್ತಾಸ್ತ್ರ ಮಾದಕ ವಸ್ತು ಮತ್ತು ಜಾನುವಾರು ಕಳ್ಳಸಾಗಣೆ ಮೋದಿ ಸರ್ಕಾರದು ಶೂನ್ಯ ಸಹಿಷ್ಟುತೆ ನೀತಿ ಎಂಬುದನ್ನು ಅವರು ಒತ್ತಿ ಹೇಳಿದರು ಗಡಿಭದ್ರತೆಯ ಸದ್ಯದ ಸ್ಥಿತಿಗತಿ ಹಾಗೂ ಇದನ್ನು ಮತ್ತಪ್ಪು ಬಲಪಡಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತ ಉನ್ನತಮಟ್ಟದ ಪರಾಮರ್ತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೃಹ ಸಚಿವಾಲಯದ ಹೇಳಿಕೆ ತಿಳಿಸಿದೆ ಗಡಿಯಲ್ಲಿ ನಿಯೋಜನೆಗೊಂಡಿರುವ ಭದ್ರತಾ ಸಿಬ್ಬಂದಿಗೆ ವಸತಿ ಆರೋಗ್ಯ ಮತ್ತು ತರಬೇತಿಯ ಅತ್ಯುತ್ತಮ ಸೌಲಭ್ಯಗಳನ್ನು ಖಚಿತಪಡಿಸಬೇಕೆಂದು ಗೃಹ ಸಚಿವರು ಒತ್ತಿ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಿಜೋರಾಂಗೆ ಒಂದು ದಿನದ ಭೇಟಗಾಗಿ ಇಂದು ಐಜ್ವಾಲ್ಗೆ ಆಗಮಿಸಿದ್ದಾರೆ ಐಜ್ವಾಲ್ನ ಜರ್ಕಾವತ್ನ ಸರ್ಕಾರಿ ಮಿಜೋ ಹೈ ಸ್ಕೂಲ್ ಮೈದಾನದಲ್ಲಿ ಏರ್ಪಾಡಾಗಿರುವ ಈಶಾನ್ಯ ಕೈಮಗ್ಗ ಮತ್ತು ಕರಕುಶಲ ಮಸ್ತು ಪ್ರದರ್ಶನ ಉದ್ವಾಟನಾ ಕಾರ್ಯಕ್ರಮದಲ್ಲಿ ಅವರು ಈಗ ಭಾಗವಹಿಸಿದ್ದಾರೆ ಅಮಿತ್ ಶಾ ಅವರು ಇಂದು ಅಪರಾಷ್ನ ಮುಖ್ಚಮಂತ್ರಿ ಹಾಗೂ ಎನ್ಜೆಒಗಳೊಂದಿಗೆ ಸಭೆಗಳನ್ನು ನಡೆಸಲಿದ್ದಾರೆ ಕರ್ತಾರ್ಪುರ್ ಕಾರಿಡಾರ್ ಯೋಜನೆಯನ್ನು ಶೀಘ ಪೂರ್ಣಗೊಳಿಸಲು ಸರ್ಕಾರ ಬದ್ಧವಾಗಿದೆ ಮತ್ತು ಇದು ಅಲ್ಲಿಗೆ ತೆರಳುವ ಯಾತ್ರಿಕರಿಗೆ ಭಾವನಾತ್ಮಕ ವಿಷಯವಾಗಿರುವ ಹಿನ್ನೆಲೆಯಲ್ಲಿ ಶುಲ್ಕ ಸ್ವರೂಪವನ್ನು ಗಮನದಲ್ಲಿಡಬೇಕೆಂದು ಪಾಕಿಸ್ತಾನಕ್ಕೆ ಮನವಿ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಈ ಕುರಿತು ಪ್ರತ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವಕ್ತಾರರಾದ ರವೀಶ್ ಕುಮಾರ್ ಕಾರಿಡಾರ್ ನಿರ್ಮಾಣ ಸಂಬಂಧ ಭಾರತದ ಕಡೆಯಿಂದ ಮೂಲಸೌಕರ್ಯ ಯೋಜನೆಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳಲಿವೆ ಈಗಾಗಲೇ ನಾಲ್ಕು ಪಥದ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿದ್ದು ಪ್ರಯಾಣಿಕರ ಅತ್ಯಾಧುನಿಕ ಟರ್ಮಿನಲ್ ಈ ತಿಂಗಳ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದ್ದಾರೆ ಆಯ್ದ ಸಾರ್ವಜನಿಕ ಉದ್ದಮಗಳ ಖಾಸಗೀಕರಣವನ್ನು ತ್ವರಿತಗೊಳಿಸುವ ಉದ್ದೇಶದಿಂದ ಕಾರ್ಯತಂತ್ರದ ಹೂಡಿಕೆಯ ಹೊಸ ಪ್ರಕ್ರಿಯೆಗೆ ಕೇಂದ್ರ ಸಂಪುಟ ಸಭೆ ಅನುಮೋದನೆ ನೀಡಿದೆ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಹೂಡಿಕೆ ಮತ್ತು ಸಾರ್ವಜನಿಕ ಸ್ವತ್ತು ನಿರ್ವಹಣಾ ಇಲಾಖೆಯ ಆಯಕಟ್ಟನ ಪಾಲು ಮಾರಾಟಕ್ಕೆ ನೋಡಲ್ ವಿಭಾಗವನ್ನು ರಚಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಸಂಬಂಧಿತ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ

ತೆಲಂಗಾಣ ರಾಜ್ಯದಲ್ಲಿ ಉದ್ಯೋಗಿಗಳು ಮತ್ತು ನೌಕರರು ಮುಷ್ಕರ ಹೂಡಿರುವ ಹಿನ್ನೆಲೆಯಲ್ಲಿ ಆ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಯ ಸಾವಿರಾರು ಬಸ್ಗಳು ಡಿಹೋಗಳಿಂದ ಹೊರಗೆ ಬಂದಿಲ್ಲ ಸರ್ಕಾರದೊಂದಿಗೆ ವಿಲೀನ ಸೇರಿದಂತೆ ತಮ್ಮ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರ್ವಜನಿಕ ಸಾರಿಗೆಯ ಉದ್ಯೋಗಿಗಳು ಮತ್ತು ನೌಕರರು ಮುಷ್ಕರ ನಡೆಸಿದ್ದಾರೆ

ದೋಹಾದಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಕ್ಸ್ ಚಾಂಪಿಯನ್ ಷಿಪ್ನಲ್ಲಿ ತಮ್ಮದೇ ರಾಷ್ಟೀಯ ದಾಖಲೆಯನ್ನು ಮುರಿಯುವ ಜತೆಗೆ ಒಲಿಂಪಿಕ್ ಮಾನದಂಡವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವಿನಾತ್ ಒಲಿಂಪಿಕ್ಸೆಗೆ ಅರ್ಹತೆ ಪಡೆದಿದ್ದಾರೆ